ಶಿಕ್ಷಣ ಸಂಸ್ಥೆಗಳು ಸಿದ್ಗಾಂತ ರಾಜಕೀಯದಿಂದ ದೂರವಿರಬೇಕು ಎಂ

ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಕೆಲವರಿಂದ ಅಪಪ್ರಚಾರ ಆತಂಕ ಸೃಷ್ಷಿ ಯತ್ನ ಬಸವರಾಜ ಬೊಮ್ದಾಯಿ ಆರೋಪ

ನಿರ್ಭಯಾ ಅತ್ಯಾಚಾರ ಮತ್ತು ಪತ್ತೆ ಪ್ರಕರಣದ ಎಲ್ಲಾ ನಾಲ್ವರು ಅಪರಾಧಿಗಳನ್ನು ಗಲ್ಲಿಗೇರಿಸುವ ಪ್ರಕಿಯೆಯ ಡೆತ್ವಾರೆಂಟ್ ಹೊರಡಿಸಿ ದೆಪಲಿಯ ಪಟಿಯಾಲಾ ಹೌಸ್ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ

ತೀರ್ಮ ನೀಡುವ ಮುನ್ನ ಪ್ರಕರಣದ ನಾಲ್ವರು ಅಪರಾಧಿಗಳಾದ ಮುಖೇಶ್ ಪವನ್ ಅಕ್ಷಯ್ ಮತ್ತು ವಿನಯ್ನನ್ನು ವಿಡಿಯೋ ಕಾನ್ದರೆನ್ಲಿಂಗ್ ಮೂಲಕ ನ್ಹಾಯಾಲಯದಲ್ಲಿ ಹಾಜರುಪಡಿಸಲಾಯಿತು

ದೆಹಲಿಯಲ್ಲಿ ಚಲಿಸುತ್ತಿದ್ದ ಬಸ್ನಲ್ಲಿ ನಿರ್ಭಯಾ ಎನ್ನುವ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಆಕೆಯ ಮೇಲೆ ಅತ್ಯಂತ ಭೀಕರ ಮತ್ತು ಅಮಾನವೀಯ ರೀತಿಯಲ್ಲಿ ಹಲ್ಲೆ ನಡೆದಿತ್ತು ಕೆಲ ದಿನಗಳ ನಂತರ ಆ ಮಡುಗಿ ಮೃತಪಟ್ಟದ್ದಳು ಪ್ರಕರಣದ ಅಪರಾಧಿಗಳ ಷ್ಟೆಕಿ ಒಬ್ಬನಾಗಿದ್ದ ರಾಮ್ಸಿಂಗ್ ಜೈಲ್ನಲ್ಲೆ ಅತ್ತಪತ್ತೆ ಮಾಡಿಕೊಂಡಿದ್ದ

ಸಂತ್ರಸ್ತೆ ನಿರ್ಭಯಾ ಅವರ ತಾಯಿ ಕೂಡ ಅಪರಾಧಿಗಳಿಗೆ ಶೀಘ ಗಲ್ಲು ತಿಕ್ಷೆಯಾಗಬೇಕೆಂದು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದರು ಇಂದು ನ್ಯಾಯಾಲಯದ ತೀರ್ಪಿನ ಬಗ್ಗೆ ಸಮಾಧಾನ ವ್ಯಕ್ತ ಪಡಿಸಿದ ಅವರು ತಮ್ಮ ಮಗಳಿಗೆ ನ್ಯಾಯ ದೊರಕಿದೆ ಈ ತೀರ್ಮ ದೇಶದ ಮಹಿಳೆಯರ ಆತ್ಮ ವಿಶ್ವಾಸವನ್ನು ಹೆಚ್ಚಿಸಿದೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಜನತೆಯಲ್ಲಿ ನಂಬಿಕೆಯನ್ನು ಗಟ್ಟಗೊಳಿಸಿದೆ ಎಂದು ಅವರು ಪ್ರತಿಕ್ರಿಯಿಸಿದರು

ವೆಂಕಯ್ಯ ನಾಯ್ಡು ಹೇಳಿದ್ದಾರೆ

ಇದರಿಂದ ಹೊರಬಂದು ಎಲ್ಲಾ ಜನರು ಸುಖಿ ಜೀವನ ನಡೆಸುವಂತೆ ಮಾಡಲು ವಿಜ್ವಾನಿಗಳು ಹೊಸ ಮಾರ್ಗ ಹುಡುಕಬೇಕೆಂದು ಕರೆ ನೀಡಿದರು ಜಾಗತೀಕರಣ ಉದಾರೀಕರಣ ನೀತಿಯಿಂದ ಅವಕಾಶಗಳು ಹೆಚ್ಚಾಗಿದೆ ಅದೇ ರೀತಿ ಸವಾಲುಗಳು ಇದೆ ದೇಶದ ಒಟ್ಟು ಜನಸಂಚ್ಹೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಯುವಜನರಿದ್ದಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಗ್ರಾಮೀಣ ಪ್ರದೇಶದ ಜನರ ಬದುಕನ್ನು ಸುಧಾರಿಸಿ ಅವರಿಗೆ ಎಲ್ಲಾ ಮೂಲ ಸೌಲಭ್ಞಗಳು ಮನೆಯ ಬಾಗಿಲಲ್ಲೇ ದೊರಕುವಂತಪ ವಾತಾವರಣ ನಿರ್ಮಿಸಲು ವಿಜ್ವಾನಿಗಳು ಮುಂದಾಗಬೇಕೆಂದು ಉಪರಾಷ್ಷಪತಿ ಮನವಿ ಮಾಡಿದರು

ವೆಂಕಯ್ಯ ನಾಯ್ದು ಪ್ರತಿಪಾದಿಸಿದ್ದಾರೆ ಬೆಂಗಳೂರಿನಲ್ಲಿಂದು ನ್ಯಾಕ್ ಬೆಳ್ಳಪಬ್ದ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯದ ಆವರಣಗಳು ಜ್ವಾನಕೇಂದ್ರದ ದೀವಟಿಕೆಗಳಾಗಬೇಕೆ ಹೊರತು ಆಶಾಂತಿಯ ಬೀಡಾಗಬಾರದು ಎಂದರು ರಾಜ್ಯಪಾಲ ವಜುಬಾಯಿ ವಾಲಾ ಮಾತನಾಡಿ ಶಿಕ್ಷಣ ಕೇವಲ ಉದ್ಯೋಗಕ್ಕೆ ಸೀಮಿತವಾಗದೆ ವ್ಯಕ್ತಿತ್ವ ವಿಸಕನ ಕೇಂದ್ರವಾಗಿ ರೂಪುಗೊಳ್ಳಬೇಕಿದೆ ಸಂಶೋಧನೆಗೆ ಒತ್ತು ಕೊಡುವ ಶಿಕ್ಷಣ ಸಂಶ್ವೆಗಳು ದೇಶಕ್ಕೆ ಕೀರ್ತಿ ಮತ್ತು ಗೌರವ ತೆರಲಿದೆ ಎ ಗ್ರೇಡ್ ಶಿಕ್ಷಣ ಸಂಶ್ವೆಗಳನ್ನು ಉಳಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು

ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತಂತೆ ಕೆಲವು ರಾಜಕೀಯ ಪಕ್ಷಗಳು ಜನರನ್ನು ತಪ್ಪುದಾರಿಗೆ ಎಳೆದು ಭೀತಿಯ ವಾತಾವರಣ ಸೃಷ್ಟಿಮಾಡುತ್ತಿವೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ನಲ್ಲಿ ಇಂದು ಬಿಜೆಪಿ ಆಯೋಜಿಸಿದ್ದ ಪೌರತ್ವ ತಿದ್ದುಪಡಿ ಕುರಿತು ಜಾಗೃತಿ ಮೂಡಿಸುವ ಪೋಸ್ಟ್ ಕಾರ್ಡ್ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪೌರತ್ವ ಕಾಯ್ದೆ ಕುರಿತಂತೆ ವಾಸ್ತವಾಂಶ ಮರೆಮಾಟಿ ಸುಳ್ಳು ಸುದ್ದಿ ಪರಡಿ ಜನರ ದಾರಿತಪ್ಪಿಸುತ್ತಿರುವ ಕೆಲ ರಾಜಕೀಯ ಪಕ್ಷಗಳ ಹುನ್ನಾರವನ್ನು ವಿಫಲಗೊಳಿಸಬೇಕಾಗಿದೆ ಎಂದು ಅವರು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಷಾ ನೆರೆ ದೇಶಗಳಲ್ಲಿ ತುಳತಕ್ಕೊಳಗಾದವರಿಗೆ ಭದ್ರತೆ ನೀಡಲು ಮುಂದಾದರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಅಡ್ಡಗಾಲು ಹಾಕುತ್ತಿವೆ ಎಂದು ಸಚಿವರು ಟೀಕಿಸಿದರು

ಯೋಗದ ಬಗ್ಗೆ ಹೆಚ್ಚಿನ ಜನಜಾಗೃತಿ ಮೂಡಿಸುವಲ್ಲಿ ಮಾಧ್ಯಮದ ಕೊಡುಗೆಯನ್ನು ಪರಿಗಣಿಸಲು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸಚಿವಾಲಯ ಈ ಸ್ವರ್ಧೆಯನ್ನು ಆರಂಭಿಸಿತ್ತು ಭಾರತ ಮತ್ತು ವಿದೇಶಗಳಲ್ಲಿ ಯೋಗದ ಬಗ್ಗೆ ಹೆಚ್ಚನ ಜನರಿಗೆ ಮಾಹಿತಿಯನ್ನು ತಲುಪಿಸುವಲ್ಲಿ ಮಾಧ್ಯಮಗಳ ಸಕಾರಾತ್ಮಕ ಪಾತ್ರ ಮತ್ತು ಜವಾಬ್ದಾರಿಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು

ಕರ್ನಾಟಕದ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಷೆ ಪ್ರಶಸ್ತಿ ಸಂದಿದೆ ಯೋಗಾಭ್ಯಾಸದ ಉತ್ತಮ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮಡಿಕೇರಿ ಕೇಂದ್ರ ಕಳೆದ ಜೂನ್ ಮತ್ತು ಜುಲೈನಲ್ಲಿ ನಿರಂತರವಾಗಿ ಸಂವಾದ ಸಂದರ್ಶನ ರಸಪ್ರಶ್ನೆ ಮತ್ತಿತರ ಕಾರ್ಯತ್ರಮಗಳನ್ನು ಪ್ರಸಾರ ಮಾಡಿತ್ತು

ಆರೋಗ್ಯ ಪಾಲನೆಗೆ ಯೋಗ ಅತ್ಯುತ್ತಮ ಸಾಧನವಾಗಿದೆ ಎಂದರು

ನ್ಯಾಯಮೂರ್ತಿಗಳು ವಿಶೇಷ ಅಂಶಗಳನ್ನು ಪರಿಗಣಿಸಿ ಪ್ರಶಸ್ತಿಗಾಗಿ ಅರ್ಹ ಮಾಧ್ಯಮ ಘಟಕಗಳನ್ನು ಆಯ್ಲಿ ಮಾಡಿದ್ದಾರೆ ಎಂದು ತಿಳಿಸಿದರು ಸಮಾಜದಲ್ಲಿ ಉತ್ತಮ ಅಂಶಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮಾಧ್ಯಮಗಳ ಜವಾಬ್ದಾರಿಯಾಗಿದೆ ಎಂದು ಸಚಿವರು ಹೇಳಿದರು ಪ್ರಧಾನಮಂತ್ರಿ ಮಾತ್ಸವಂದನಾ ಯೋಜನೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಸಮಪರ್ಕವಾಗಿ ಜಾರಿಗೆ ತರುವಂತೆ ಜಿಲ್ಲಾಧಿಕಾರಿ ವ್ಯೆಎಸ್ ಪಾಟೀಲ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ

ಈ ಯೋಜನೆಯ ಸೌಲಭ್ಯ ಮೊದಲ ಹೆರಿಗೆಗೆ ಮಾತ್ರ ಸೀಮಿತವಾಗಿದೆ ಕಲಬುರಗಿ ವಿಮಾನ ನಿಲ್ದಾಣಕ್ನಾಗಿ ಜಮೀನು ಕಳೆದುಕೊಂಡವರಿಗೆ ಉದ್ಯೋಗ ಕೊಡುವಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಆದೇಶ ಮಾಡಿದ್ದಾರೆ ಬಂಜಾರ ಸಮುದಾಯದ ಸ್ವಾಮೀಜಿ ಹಾಗೂ ಜಿಲ್ಲೆಯ ಶಾಸಕರೂ ಮತ್ತು ಸಂಸದರ ನಿಯೋಗದ ಭೇಟಿಯ ನಂತರ ಮುಖ್ಯಮಂತ್ರಿ ಅವರು ಈ ವಿಷಯ ತಿಳಿಸಿದ್ದಾರೆ ವಿಮಾನ ನಿಲ್ಲಾಣ ನಿರ್ಮಾಣಕಾಗಿ ಜಮೀನು ಕಳೆದುಕೊಂಡವರಿಗೆ ಉದ್ಯೋಗ ಕೊಡಬೇಕು ತಾಂಡಾಗೆ ಸಂಪರ್ಕಿಸುವ ರಸ್ನೆಗಳನ್ನು ಸಾದ್ಯವಾದಪ್ಪು ಬೇಗ ದುರಸ್ತಿ ಮಾಡಬೇಕೆಂದು ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ

ಎಲ್ಲಾ ಜಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ರಸಪ್ರಕ್ಷೆ ಚಿತ್ರಕಲೆಯಂತಪ ಸ್ಪರ್ಧೆಗಳನ್ನು ವಿರ್ಪಡಿಸಿ ರಾಷ್ಷೀಯ ಮತದಾನದ ದಿನದಂದು ಬಹುಮಾನ ವಿತರಿಸುವಂತೆ ಹೇಳಿದ್ದಾರೆ ಕಾರ್ಮಿಕ ಸಂಘಟನೆಗಳು ನಾಳೆ ರಾಷ್ಟ ವ್ಯಾಪ್ತಿ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ತಾಲಾ ಕಾಲೇಜುಗಳಿಗೆ ಸರ್ಕಾರದ ವತಿಯಿಂದ ರಜೆ ಫೋಷಿಸುವುದಿಲ್ಲ ಎಂದು ಶಾಲಾ ಶಿಕ್ಷಣ ಸಚಿವ ಎಸ್ ಸುರೇಶ್ಕುಮಾರ್ ಹೇಳಿದ್ದಾರೆ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಈ ವಿಷಯ ತಿಳಿಸಿದ ಅವರು ಶಾಂತಿಯುತವಾಗಿ ಬಂದ್ ನಡೆಯುವ ವಿಶ್ವಾಸವಿದೆ ಪರೀಕ್ಷೆಗಳು ಸಮೀಪಿಸುತ್ತಿರುವುದರಿಂದ ಪದೇ ಪದೇ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ ಎಂದರು ಎಲ್ಲಾ ಜಿಲ್ಲೆಗಳಲ್ಲಿ ಸ್ಟೀಯ ಪರಿಸ್ಟಿತಿಯನ್ನು ಗಮನಿಸಿ ಅಗತ್ಯ ತ್ರಮ ಕೈಗೊಳ್ಳುವಂತೆ ಹಾಗೂ ಮಕ್ಕಳ ಸುರಕ್ಷತೆ ದೃಷ್ಠಿಯಿಂದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಜಿಲ್ಲಾಧಿಕಾರಿಗಳು ಜಿಲ್ಲಾಹೊಲೀಸ್ ವರಿಷ್ಠರಿಗೆ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು

ಮುನೂಚನೆಯಂತೆ ದಕ್ಷಿಣ ಒಳನಾಡಿನ ಪಲವೆಡೆ ಮಳೆಯಾಗಲಿದೆ

ನಗರದ ಕೆಲವೆಡೆ ದೆಳಗಿನ ಹೊತ್ತು ಮಂಜು ಬೀಳುವ ಸಾಧ್ಯತೆ ಇದೆ